ಇದರ ಕಾರಣ ಅರಿಯಲು ಜಿಲ್ಲಾ ಕೇಂದ್ರಗಳಲ್ಲಿ ನಿಯಂತ್ರಣ ಕೊಠಡಿಯನ್ನು ಸ್ವಾಪಿಸಲಾಗುವುದು ಎಂದು ಕೇಂದ್ರ ಆರೋಗ್ಗ ಕಾರ್ಯದರ್ಶಿ ರಾಜೇಶ್ ಭೂಷಣ್ ದೆಪಲಿಯಲ್ಲಿಂದು ತಿಳಿಸಿದ್ದಾರೆ ಕೋವಿಡ್ ಸೋಂಕಿನಿಂದ ಪಾರಾಗಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಲ್ಲ ಪ್ರಯತ್ನ ಮಾಡುತ್ತಿದೆ

ಈ ರಾಜ್ಯಗಳಿಗೆ ಅಗತ್ಯವಾದ ಆರೋಗ್ಯ ಸೌಲಭ್ಯದ ಜೊತೆಗೆ ಆಮ್ಲಜನಕ ಇತರ ವಿಷಧಿಗಳ ಸರಬರಾಜಿಗೆ ಕೇಂದ್ರ ಸರ್ಕಾರ ಆದ್ಲತೆ ನೀಡಲಿದೆ ಎಂದು ರಾಜೇಶ್ ಭೂಷಣ್ ಹೇಳಿದರು

ಈ ಅವಧಿಯಲ್ಲಿ ಕನಿವಾರ ಮತ್ತು ಭಾನುವಾರಗಳಂದು ಇಡೀ ದಿನ ಕರ್ಪ್ಲೂ ಜಾರಿಯಲ್ಲಿರುತ್ತದೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್ ತಿಳಿಸಿದ್ದಾರೆ ಶಾಲಾ ಕಾಲೇಜು ಕೋಚಂಗ್ ಕೇಂದ್ರಗಳು ಸಿನಿಮಾ ಪಾಲ್ ಶಾಪಿಂಗ್ ಮಾಲ್ ಜಮ್ನಾಷಿಯಂ ಯೋಗ ಕೇಂದ್ರಗಳು ಸ್ಪಾ ತ್ರೀಡಾ ಕಾಂಪ್ಲಕ್ಸ ಸ್ಸೇಡಿಯಂ ಕಜುಕೊಳ ಮನರಂಜನಾ ಅಮ್ಲೂಸ್ಮೆಂಟ್ ಪಾರ್ಕ್ ಬಾರ್ ಆಡಿಟೋರಿಯಂ ಹಾಗೂ ಮತ್ತಿತರ ಸಮಾವೇಶ ಹಾಣಗಳು ಬಂದ್ ಆಗಿರಲಿವೆ ಆದರೆ ಆನ್ಲೈನ್ ಶಿಕ್ಷಣ ಮುಂದುವರಿಸಬಹುದಾಗಿದೆ ಎಲ್ಲ ಸಾಮಾಜಕ ಡಾಜಕೀಯ ಕ್ರೀಡಾ ಮನರಂಜನೆ ಶೈಕ್ಷಣಿಕ ಧಾರ್ಮಿಕ ಸಮಾವೇಶಕ್ಕೆ ನಿಷೇಧ ಪೇರಲಾಗಿದೆ ಕ್ರೀಡಾಕೂಟಕ್ಕೆ ಪ್ರೇಕ್ಷಕರಿಗೆ ಅವಕಾಶವಿಲ್ಲ ಆದರೆ ಕ್ರೀಡಾಪಟುಗಳ ತರಬೇತಿಗೆ ಅವಕಾಶ ಕಲ್ಪಿಸಲಾಗಿದೆ ಎಲ್ಲ ಧಾರ್ಮಿಕ ಸ್ಥಳಗಳು ಪೂಜಾ ಪ್ರಾರ್ಥನಾ ಮಂದಿರಗಳಲ್ಲಿ ಭಕ್ತಿಂಗೆ ಪ್ರವೇಶ ನಿರ್ಬಂಧಿಸಲಾಗಿದೆ ಆದರೆ ಪೂಜಾ ಕ್ಸೆಂಕರ್ಯ ನಡೆಸಲು ಅರ್ಚಕರಿಗೆ ಅವಕಾಶವಿದೆ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಪಾರ್ಸೆಲ್ಗೆ ಮಾತ್ರ ಅವಕಾಶ ನೀಡಲಾಗಿದೆ

ಎಲ್ಲ ರೀತಿಯ ನಿರ್ಮಾಣ ಹಾಗೂ ದುರಸ್ತಿ ಕಾಮಗಾರಿಗಳು ಎಂದಿನಂತೆ ಕಾರ್ಯನಿರ್ವಒಸಲಿವೆ ಆದರೆ ಅನುಮತಿ ಪಡೆದು ಕೋಎಡ್ ನಿಯಮಗಳನ್ನು ಪಾಲಿಸಬೇಕಿದೆ ಆಗತ್ಯ ಸೇವೆಗಳು ಅಬಾಧಿತವಾಗಿರುತ್ತವೆ ಎಂದು ಆದೇತದಲ್ಲಿ ತಿಳಿಸಲಾಗಿದೆ ಕರ್ನಾಟಕದಲ್ಲಿ ವಿಶ್ವವಿದ್ಯಾಲಯಗಳ ಕುಲಾಧಿಪತಿ ಆಗಿರುವ ರಾಜ್ಯವಾಲ ವಜೂಭಾಯಿ ವಾಲಾ ಸಮಕುಲಾಧಿಪತಿಯಾಗಿರುವ ಉನ್ನತ ಶಿಕ್ಷಣ ಖಾತೆಯನ್ನು ಹೊಂದಿರುವ ಉಪಮುಖ್ಯಮಂತ್ರಿ ಡಾ

ಆಶ್ವಕ್ಷನಾರಾಯಣ್ ಅವರು ಇಂದು ಎಲ್ಲ ವಿಶ್ವವಿದ್ಯಾಲಯಗಳ ಕುಲಪತಿಗಳೊಂದಿಗೆ ಸಂವಾದ ನಡೆಸಿ ಕೋವಿಡ್ ಸೋಂಕು ತಡೆಗೆ ತೆಗೆದುಕೊಂಡಿರುವ ಮುಂಜಾಗ್ರತಾ ಕ್ರಮದ ಬಗ್ಗೆ ಮಾಹಿತಿ ಪಡೆದುಕೊಂಡರು ವಿಕ್ತವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರು ಮತ್ತು ಎದ್ದಾರ್ಥಿಗಳು ಕೊರೋನಾ ಸೋಂಕಿನ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಹೆಚ್ಚಿಸಿ ಸಾರ್ವಜನಿಕರಲ್ಲಿ ಮಾಸ್ಮ್ ಬಳಕೆ ಕೈ ಕುಟಿತ್ವ ಮತ್ತು ಅಂತರ ಕಾಪಾಡಿಕೊಳ್ಳಲು ಮನವಿ ಮಾಡಿಕೊಳ್ಳಲು ಸೂಚಿಸಿದರು ಎಂದು ರಾಜಭವನದ ಪ್ರಕಟಣೆ ತಿಳಿಸಿದೆ

ಈ ಎಲ್ಲ ರೋಗಿಗಳು ವೆಂಟೆಲೇಟರ್ನಲ್ಲಿ ಇದ್ದರು ಎಂದು ರಾಜ್ಯ ಸರ್ಕಾರದ ಪ್ರಕಟಣೆ ತಿಳಿಸಿದೆ ಈ ಘಟನೆ ಕುರಿತಂತೆ ಉನ್ನತ ಮಟ್ಟದ ತನಿಖೆಗೆ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಆದೇಶಿಸಿದ್ದಾರೆ ಆರೋಗ್ನ ಸಚಿವ ರಾಜೇಶ್ ತೋವೆ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಸಿತಿಯನ್ನು ಅವಲೋಕಿಸಿದ್ದಾರೆ ನಾಸಿಕ್ನಲ್ಲಿರುವ ಈ ಆಸ್ಪತ್ರೆಯನ್ನು ಮಹಾನಗರ ಪಾಲಿಕೆ ನಿರ್ವಹಿಸುತ್ತಿತ್ತು

ಉಳಿದ ರೋಗಿಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ ಆಮ್ಲಜನಕ ಸೋರಿಕೆಯಿಂದ ಮೃತಪಟ್ಟವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಗೃಪ ಸಚಿವ ಅಮಿತ್ ಷಾ ಮಹಾರಾಷ್ಟ ರಾಜ್ಯಪಾಲ ಭರತ್ಸಿಂಗ್ ಕೋಶಿಯಾರ್ ಅವರು ಸಂತಾಪ ವ್ಯಕ್ತಪಡಿಸಿದ್ದಾರೆ ಭಾರತ್ ಬಯೋಟೆಕ್ ಮತ್ತು ಐಸಿಎಂಆರ್ ಸಂಸ್ಥೆ ಮಧ್ಯಂತರ ವರದಿಯಲ್ಲಿ ಕೋವ್ಕಾಕ್ಲಿನ್ ಲಸಿಕೆ ಮೂರನೇ ಪಂತದ ಪರೀಕ್ಷೆಯಲ್ಲಿ ಪರಿಣಾಮಕಾರಿಯಾಗಿದೆ ಎಂದು ತಿಳಿಸಿದೆ

ಈ ಕ್ರಮದಿಂದ ದಿಷಧ ಪೂರ್ನೆಕೆ ಹಾಗೂ ರೋಗಿಗಳಿಗೆ ಅನುಕೂಲವಾಗುವಂತೆ ವೆಚ್ಚ ಕಡಿಮೆಯಾಗುತ್ತದೆ ಪಣಕಾಸು ಸಚಿವಾಲಯ ಪೊರಡಿಸಿರುವ ಅಧಿಸೂಚನೆಯಲ್ಲಿ ರೆಮ್ ಡಿಸಿವಿರ್ ಆಕ್ಷಿವ್ ಫಾರ್ಮಾಸ್ಸುಟಕಲ್ ಪದಾರ್ಥಗಳು ಇಂಜೆಕ್ಷನ್ ಮತ್ತು ರೆಮ್ ಡಿಸಿಎರ್ ತಯಾರಿಕೆಯಲ್ಲಿ ಬಳಸಲಾಗುವ ನಿರ್ದಿಷ್ಟ ಪದಾರ್ಥಗಳಿಂದ ಆಮದು ಸುಂಕವನ್ನು ತೆಗೆದು ಪಾಕಲಾಗಿದೆ

ಆರೋಗ್ತ ಕಾರ್ಯಕತರಿಗೆ ಪ್ರಧಾನ್ ಮಂಕ್ರಿ ಗರೀಬ್ ಕಲ್ಕಾಣ್ ಯೋಜನೆಯ ವಿಮೆಯನ್ನು ಕೇಂದ್ರ ಸರ್ಕಾರ ಮುಂದಿನ ಒಂದು ವರ್ಷದವರೆಗೆ ವಿಸ್ತರಿಸಿದೆ ಕೊರೋನಾ ಸಾಂಕ್ರಾಮಿಕದಿಂದ ಜೀವ ಕಳೆದುಕೊಂಡ ಕೊರೋನಾ ಯೋಧರ ಕುಟುಂಬಕ್ಕೆ ಈ ವಿಮೆ ಭದ್ರತೆಯನ್ನು ಒದಗಿಸುತ್ತದೆ ಎಂದು ಕೇಂದ್ರ ಆರೋಗ್ನ ಹಾಗೂ ಕುಟುಂಬ ಕಲ್ಲಾಣ ಸಚಿವ ಡಾ ಹರ್ಷವರ್ಧನ್ ತಿಳಿಸಿದ್ದಾರೆ

ಬದಲಾಗುತ್ತಿರುವ ಸಂದರ್ಭದಲ್ಲಿ ಸವಾಲುಗಳನ್ನು ನಿಭಾಯಿಸಲು ಭವಿಷ್ಠದ ಕಾರ್ಯತಂತ್ರಗಳನ್ನು ರೂಪಿಸುವ ಅನನ್ತ ಅವಕಾಶವನ್ನು ಈ ದಿನ ಒದಗಿಸುತ್ತದೆ ನಾಗರಿಕ ಸೇವಾ ದಿನದ ಅಂಗವಾಗಿ ಗಣ್ಯರು ಮಾಜಿ ಪಾಗೂ ಪಾಲಿ ನಾಗರಿಕ ಸೇವಾ ಸಿಬ್ಬಂದಿಗೆ ಶುಭಾಶಯ ಕೋರಿದ್ದಾರೆ

ಸೂಕ್ಷ್ಮ ಅತಿಸೂಕ್ಷ್ಮ ಮತಗಳ್ವಿಗಳಿಗೆ ಕೇಂದ್ರ ಮೀಸಲುಪಡೆಯನ್ನು ನಿಯೋಜನೆ ಮಾಡಲಾಗಿದೆ ಕೊರೋನಾ ಓನ್ನೆಲೆಯಲ್ಲಿ ಪ್ರತಿ ಸಾವಿರ ಮತದಾರರಿಗೆ ಮತಗಟ್ಟೆ ಎಂದು ನಿಗದಿ ಮಾಡಲಾಗಿದೆ ಈಗಾಗಲೇ ಮತಗಟ್ಟೆಗಳಿಗೆ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ

ಇಂದು ದೇತಾದ್ಯಂತ ಶ್ರೀರಾಮನವಮಿಯನ್ನು ತ್ರದ್ದಾಭಕ್ತಿಯಿಂದ ಆಚರಿಸಲಾಯಿತು ಕೊರೋನ ಸೋಂಕಿನ ಓನ್ನೆಲೆಯಲ್ಲಿ ದೇಶದ ಎವಿಧ ರಾಮಮಂದಿರಗಳಲ್ಲಿ ಸರಳವಾಗಿ ನವಮಿಯನ್ನು ಆಚರಿಸಿರುವ ಬಗ್ಗೆ ವರದಿಯಾಗಿದೆ ರಾಮನವಮಿ ಅಂಗವಾಗಿ ದೇಶದ ಜನತೆಗೆ ಗಣ್ಣರು ಶುಭ ಪಾರೈಸಿದ್ದಾರೆ

ಟಾಸ್ ಗೆದ್ದ ಕೋಲ್ಕತ್ತ ನೈಟ್ ರೈಡರ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ